ದೇಶದ ಸಾಂಸ್ಟತಿಕ ರಾಯಭಾರಿಯಾಗಿ ಅನಿವಾಸಿ ಭಾರತೀಯ ಸಮುದಾಯದಿಂದ ಮಹತ್ವದ ಕೊಡುಗೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಶ್ಲಾಘನೆ

ಹಲವು ದಿನಗಳಿಂದ ಕಣ್ಣರೆಯಾಗಿದ್ದ ಅಂತಾರಾಷ್ಷೀಯ ಪೊಲೀಸ್ ಸಂಸ್ಥೆ ಇಂಟರ್ ಪೋಲ್ ಮುಖ್ಯಸ್ಥ ಮೆಂಗ್ ಹೊಂಗ್ ವೈ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆ

ಎಲ್ಲಾ ಅಗತ್ಯ ಸಿದ್ದತೆಗಳನ್ನು ಕ್ಷೆಗೊಳ್ಳಲಾಗಿದೆ

ರಾಜ್ಙಪಾಲ ಸತ್ತಪಾಲ್ ಮಲಿಕ್ ಶ್ರೀನಗರದಲ್ಲಿ ನಿನ್ನೆ ಭದ್ರತಾ ವ್ಯವಸ್ವೆಯ ಪುನರ್ ಪರಿಶೀಲನಾ ಸಭೆ ನಡೆಸಿದರು ರಾಜ್ಗದಲ್ಲಿನ ಭದ್ರತಾ ವ್ಯವಸ್ಥೆಯ ಕುರಿತು ಅಧಿಕಾರಿಗಳೊಂದಿಗೆ ಅವರು ಪರಾಮರ್ಶೆ ನಡೆಸಿದರು ಸಭೆಯಲ್ಲಿ ಉತ್ತರ ಭಾಗದ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ರಣಬೀರ್ ಸಿಂಗ್ ಸೇರಿದಂತೆ ರಕ್ಷಣಾಪಡೆ ಪೊಲೀಸ್ ಸಿಆರ್ಒಎಫ್ ಬಿಎಸ್ಎಫ್ ಹಾಗೂ ಇನ್ನಿತರ ಭದ್ರತಾ ಸಂಸ್ನೆಗಳ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು

ತಜಿಕಿಸ್ತಾನದ ರಾಜದಾನಿ ದುಶಾಂಬೆಯಲ್ಲಿ ನಿನ್ನೆ ರಾತ್ರಿ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಭಾಷಣ ಮಾಡಿದ ಅವರು ಭಾರತ ಮತ್ತು ತಜಿಕಿಸ್ತಾನ ನಡುವೆ ಶತಮಾನಗಳಿಂದ ಉತ್ತಮ ಬಾಂಧವ್ಯವಿದೆ ಎರಡೂ ರಾಷ್ಲಗಳ ಮಧ್ಯೆ ಉದ್ತಮ ಮತ್ತು ನಾಗರಿಕ ಬಾಂಧವ್ಯ ಉತ್ತಮಪಡಿಸುವಲ್ಲಿ ಇಲ್ಲಿನ ಭಾರತೀಯ ಸಮುದಾಯದ ಕೊಡುಗೆ ಮಹತ್ತದ್ದು ಎಂದರು ಕಳೆದ ಹಲವು ವರ್ಷಗಳಲ್ಲಿ ಭಾರತ ಸರ್ಕಾರ ವಿದ್ಯುತ್ ಶುದ್ದ ಇಂಧನ ಡಿಜೆಟಲೀಕರಣ ಮತ್ತಿತರ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದೆ ಎಂದು ರಾಷ್ಟಪತಿ ಹೇಳಿದರು ಇಂದು ರಾಷ್ಷಪತಿ ಅವರಿಗೆ ತಜಿಕಿಸ್ತಾನ ದಿಪಚಾರಿಕ ಸ್ವಾಗತ ಕೋರಲಿದ್ದು ಬಳಿಕ ಅವರು ಅಲ್ಲಿನ ರಾಷ್ಷಪತಿ ಇಮಾಮಲಿ ರಹಮಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಕಾಡುಪ್ರಾಣಿಗಳಿಂದಾಗುವ ಬೆಳೆ ನಷ್ಟಕ್ಕೆ ವಿಮೆ ಸೌಲಭ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಆಯ್ದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಈ ಸೌಲಭ್ವ ನೀಡಲಾಗುವುದು ಎಂದು ಕೇಂದ್ರ ಕೃಷಿ ಸಚಿವ ರಾಧಾಮೋಹನ್ ಸಿಂಗ್ ಹೇಳಿದ್ದಾರೆ ಈ ಮುನ್ನ ಸ್ವಳೀಯ ಭೂಕುಸಿತ ಪ್ರವಾಹ ಬಿರುಗಾಳಿ ಮುಂತಾದವುಗಳಿಂದ ಉಂಟಾಗುವ ಬೆಳೆ ನಷ್ಷ ಫಸಲ್ಬಿಮಾ ಯೋಜನೆಯಡಿ ಬರುತ್ತಿರಲಿಲ್ಲ ಆದರೆ ಈಗ ಇವುಗಳನ್ನು ವಿಮೆ ವ್ಯಾಪ್ತಿಗೆ ತರಲಾಗಿದೆ ಇದಲ್ಲದೇ ಕೆಲವು ತೋಟಗಾರಿಕೆ ಬೆಳೆಗಳನ್ನು ಪ್ರಾಯೋಗಿಕವಾಗಿ ಫಸಲ್ಬಿಮಾ ಯೋಜನೆಯಡಿಯಲ್ಲಿ ತರಲಾಗುವುದು ಕೃಷಿ ವಲಯದ ಹಲವು ಭಾಗೀದಾರರೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಕೃಷಿ ವಿಮೆ ಯೋಜನೆಗೆ ತಿದ್ದುಪಡಿ ತರಲಾಗಿದೆ ಎಂದು ಅವರು ವಿವರಿಸಿದ್ದಾರೆ

ಸಾರಿಗೆ ಸಂಪರ್ಕ ಬಂಡಾಯ ಮತ್ತಿತರ ವಿಷಯಗಳು ಚರ್ಚೆಯಾಗಲಿವೆ

ಇಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಢರಿ ಮುಖ್ಯ ಭಾಷಣ ಮಾಡಲಿದ್ದಾರೆ ಪ್ರಸಕ್ತ ಸಮ್ಮೇಳನದಲ್ಲಿ ಡಿಆರ್ಡಿಒ ಇಸ್ರೋ ಐಸಿಎಆರ್ ಐಸಿಎಸ್ಆರ್ ಸೇರಿದಂತೆ ಜೈವಿಕ ತಂತ್ರಜ್ಞಾನ ರೈಲ್ವೆ ಸೇರಿದಂತೆ ವಿವಿಧ ಇಲಾಖೆಗಳು ಮಳಿಗೆಗಳನ್ನು ತೆರೆದಿವೆ

ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಹರ್ಷವರ್ಧನ್ ಮಾಧ್ವಮ ಪ್ರತಿನಿಧಿಗಳೊಂದಿಗೆ ನಿನ್ನೆ ಮಾತನಾಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಉಂಟಾಗಿರುವ ಆವಿಷ್ಕಾರ ಬೆಳವಣಿಗೆ ಕುರಿತು ಜಾಗೃತಿ ಮೂಡಿಸುವಲ್ಲಿ ವಿಜ್ಞಾನ ಸಮ್ನೇಳನವು ಯಶಸ್ತಿಯಾಗಿದೆ ಎಂದು ತಿಳಿಸಿದರು

ಹೆಡ್ ಕಳೆದ ಹಲವು ದಿನಗಳಿಂದ ಕಣ್ನರೆಯಾಗಿದ್ದ ಅಂತಾರಾಷ್ಷೀಯ ಪೊಲೀಸ್ ಸಂಸ್ಥೆ ಇಂಟರ್ ಪೋಲ್ ಮುಖ್ಯಸ್ಥ ಮೆಂಗ್ ಹೊಂಗ್ವೈ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ

ತಮ್ಮ ಅಧಿಕಾರಾವಧಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದರು ಎಂದು ಚೀನಾ ಶಂಕಿಸಿತ್ತು ಮೆಂಗ್ ಹೊಂಗ್ ವ್ಯೆ ಅವರು ತತ್ಕ್ಷಣದಿಂದಲೇ ಜಾರಿಯಾಗುವಂತೆ ರಾಜೀನಾಮೆ ನೀಡಿದ್ದು ಹಿರಿಯ ಉಪಾಧ್ಯಕ್ಷ ದಕ್ಷಿಣ ಕೊರಿಯಾದ ಕಿಂಗ್ ಜಾಂಗ್ ಯಾಂಗ್ ಅವರ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಕಾನೂನು ಉಲ್ಲಂಘನೆ ಶಂಕೆ ಹಿನ್ನೆಲೆಯಲ್ಲಿ ಮೆಂಗ್ ಅವರ ವಿರುದ್ದ ತನಿಖೆ ನಡೆಸಲಾಗುತ್ತಿದೆ ಎಂದು ಚೀನಾ ಒಂದು ಸಾಲಿನ ಹೇಳಿಕೆ ನೀಡಿದೆ

ನಂತರ ಇವರ ಸಂಪರ್ಕ ಸಾಧ್ಯವಾಗಿರಲಿಲ್ಲ ನಂತರ ಇವರು ತಮ್ಮ ಪತ್ನಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ತನ್ನ ಕರೆಗಾಗಿ ಕಾಯುವಂತೆ ಸಂದೇಶ ಕಳುಹಿಸಿದ್ದರು ಬಳಿಕ ಚಾಕು ಚಿತ್ರದ ಇಮೋಜಿಯನ್ನು ಕಳಿಸಿ ಅಪಾಯದ ಮುನ್ಲೂಚನೆ ನೀಡಿದ್ದರು ಇದರಿಂದಾಗಿ ಮೆಂಗ್ ಅವರ ಜೀವಕ್ಕೆ ತೊಂದರೆ ಉಂಟಾಗಿರುವ ಬಗ್ಗೆ ಅವರ ಪತ್ನಿ ದೂರು ದಾಖಲಿಸಿದ್ದರು ಭಾರತೀಯ ವಾಯುಪಡೆ ತನ್ನ ಹಿನೇ ಸಂಸ್ವಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ

ದೇಶಕ್ಷೆ ಎದುರಾಗಬಹುದಾದ ಯಾವುದೇ ದೆದರಿಕೆಯನ್ನು ಯಶಸ್ವಿಯಾಗಿ ತೊಡೆದುಹಾಕುವ ಸಾಮರ್ಥ್ಲ ಹೊಂದಿದೆ ದೇಶದ ವಾಯು ವ್ಯಾಪ್ತಿಯನ್ನು ರಕ್ಷಿಸುವಲ್ಲಿ ವಾಯುಪಡೆ ಬದ್ಧವಾಗಿದ್ದು ಪ್ರಾಕೃತಿಕ ವಿಕೋಪ ಸಂದರ್ಭಗಳಲ್ಲಿ ಯಶಸ್ವಿಯಾಗಿ ಪರಿಹಾರ ಕಾರ್ಯಾಚರಣೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಸಂಸ್ಥಾಪನಾ ದಿನದ ಅಂಗವಾಗಿ ಗಾಜೀಯಾಬಾದ್ನ ಹಿಂದನ್ ವಾಯುನೆಲೆಯಲ್ಲಿ ವಾಯುಪಡೆಯಿಂದ ಆಕರ್ಷಕ ಪಥ ಸಂಚಲನ ಮತ್ತು ಸಾಂಪ್ರದಾಯಿಕ ಕಾರ್ಯಕ್ರಮ ನಡೆಯಲಿದೆ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಬಿ

ಧನೋವಾ ಪಥಸಂಚಲನದ ಗೌರವ ವಂದನೆ ಸ್ವೀಕರಿಸಲಿದ್ದು ವಿವಿಧ ಗಣ್ಣರು ಪಾಲ್ಗೊಳ್ಳಲಿದ್ದಾರೆ ಬಳಿಕ ವಾಯಪಡೆಯ ಡ್ರಿಲ್ ತಂಡದಿಂದ ವಿವಿಧ ವೈಮಾನಿಕ ಸಾಹಸ ಪ್ರದರ್ಶನ ಶಸ್ತಾಸ್ತ ಡ್ರಿಲ್ ಪ್ರದರ್ಶನ ನಡೆಯಲಿದೆ ಬ್ಚಾತ ಆಕಾಶಗಂಗಾ ತಂಡದಿಂದ ಸ್ಟೈ ಡೈವಿಂಗ್ ಸಾಹಸ ನಡೆಯಲಿದ್ದು

ವಾಯುಭಾರ ಕುಸಿತ ಭಾರಿ ಚಂಡಮಾರುತವಾಗಿ ಪರಿವರ್ತನೆಗೊಳ್ಳಲಿದ್ದು ಕೊಲ್ಲಿ ರಾಷ್ಲಗಳಾದ ಒಮನ್ ಮತ್ತು ಯಮೆನ್ ಬಳಿ ಹಾದುಹೋಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ

ದೇಶದಲ್ಲಿ ಉದ್ದಮ ಸ್ನೇಹಿ ವಾತಾವರಣ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಹತ್ತಾರು ತ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಡೆಹಾರಡೂನ್ನಲ್ಲಿ ನಿನ್ನೆ ನಡೆದ ಪ್ರಥಮ ಉತ್ತರಾಖಂಡ್ ಹೂಡಿಕೆದಾರರ ಶೃಂಗಸಭೆಯನ್ನು ಉದ್ವಾಟಿಸಿ ಅವರು ಮಾತನಾಡಿದರು ದೇಶದಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲು ಸರ್ಕಾರ ಪ್ರಯತ್ನಿಸುತ್ತಿದೆ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿ ಪಾರದರ್ಶಕತೆ ತರಲಾಗಿದೆ

ಬ್ಲೂನಸ್ ಐರೀಸ್ನಲ್ಲಿ ನಡೆಯುತ್ತಿರುವ ಯುವ ಒಲಿಂಪಿಕ್ ಕ್ರೀಡಾಕೂಟದ ಆರಂಭಿಕ ದಿನವಾದ ನಿನ್ನೆ ಭಾರತ ಬೆಲ್ಲ ಪದಕ ಗೆದ್ದು ಶುಭಾರಂಭ ಮಾಡಿದೆ

ಯುವ ಒಲಿಂಪಿಕ್ಸೆನಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾರತೀಯ ಪಟುಗಳು ಸ್ಪರ್ಧಿಸುತ್ತಿದ್ದಾರೆ

ಚೆಸ್ನಲ್ಲಿಯೂ ಎಲ್ಲಾ ಭಾರತೀಯ ಪಟುಗಳು ಗೆದ್ದು ಮುಂದಿನ ಹಂತ ತಲುಪಿದ್ದಾರೆ